ಲಾಕ್ಡೌನ್ ಕ್ರಮದಿಂದ ಕೊರೋನಾ ಸೋಂಕು ನಿಯಂತ್ರಣದಲ್ಲಿ ಸಾಕಷ್ಟು ಸುಧಾರಣೆ ಕೇಂದ್ರ ಆರೋಗ್ಯ ಸಚಿವಾಲಯ

ಸಭೆ ಮಾಸ್ಕ್ ವೆಂಟಿಲೇಟರ್ ಸೇರಿದಂತೆ ವೈದ್ಯಕೀಯ ಸಲಕರಣೆಗಳ ಗುಣಮಟ್ಟ ಕಾಪಾಡದಿದ್ದರೆ ಕರಿಣ ಶಿಕ್ಷೆ ಡಾ ಹರ್ಷವರ್ಧನ್ ಎಚ್ಚರಿಕೆ

ಕೃಷಿ ಮತ್ತು ತೋಣಗಾರಿಕೆ ಉತ್ವನ್ನಗಳ ಸಾಗಣೆಗೆ ನೆರವಾಗುವ ಕಿಸಾನ್ ರಥ್ ಮೊಬೈಲ್ ು ಆಪ್ ಲೋಕಾರ್ಪಣೆ

ಯಡಿಯೂರಪ್ಪ

ಹಲವು ರಾಷ್ಟ್ಮಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಬರುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ವಿವರ ಒದಗಿಸಿದ ಆರೋಗ್ಯ ಸಚಿವಾಲಯದ ಉನ್ನತ ಅಧಿಕಾರಿಯೊಬ್ಬರು ಮೂರು ದಿನಗಳಿಗೆ ಪತ್ತೆಯಾಗುತ್ತಿದ್ದ ಒಂದು ಕೊರೋನಾ ಪ್ರಕರಣ ಲಾಕ್ಡೌನ್ ಕ್ರಮದಿಂದ ಆರು ದಿನಗಳಿಗೆ ಒಂದು ಪ್ರಕರಣದಂತೆ ನಿಯಂತ್ರಣಕ್ಕೆ ಬಂದಿದೆ ಈ ಅನುಪಾತವನ್ನು ಮತ್ತಷ್ನು ತಹಬಂದಿಗೆ ತರಲು ಕೇಂದ್ರ ಸರ್ಕಾರ ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದರು

ಸಚಿವರ ಗುಂಪು ನಿನ್ನೆ ಸಭೆ ನಡೆಸಿ ಲಾಕ್ಡೌನ್ ವಿಸ್ತರಣೆಯ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಸಿದೆ ರೋಗ ಪತ್ತೆ ಔಷಧ ಆಸ್ವತ್ರೆ ವೈದ್ಯಕೀಯ ಸಲಕರಣೆಗಳ ಲಭ್ಯತೆ ಕುರಿತು ಸಮಾಲೋಚನೆ ನಡೆಸಿತು ಎಂದು ಅವರು ತಿಳಿಸಿದರು ನಿಖರವಾದ ರೋಗ ಪರೀಕ್ಷಾ ಕಿಟ್ಗಳನ್ನು ಅಭಿವೃದ್ದಿಪಡಿಸುವ ಕುರಿತಂತೆ ಸಭೆಯಲ್ಲಿ ವಿಸ್ತತ ಚರ್ಚೆ ನಡೆದಿದೆ ಜಾಗತಿಕ ಸಮುದಾಯದೊಂದಿಗೆ ಭಾರತ ಕಾರ್ಯೋನ್ಮುಖವಾಗಿ ಪರಿಣಾಮಕಾರಿ ಔಷಧಗಳನ್ನು ಅಭಿವೃದ್ದಿಪಡಿಸಲು ಗಮನಹರಿಸಲಾಗಿದೆ ಈ ಪ್ರಕ್ರಿಯೆಗಳಿಗೆ ಕೇಂದ್ರ ಸರ್ಕಾರ ವೇಗ ನೀಡಲು ಪ್ರಯತ್ತಿಸುತ್ತಿದೆ ಎಂದು ಅವರು ತಿಳಿಸಿದರು

ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕೊರೋನಾ ನಿಯಂತ್ರಣ ಮತ್ತು ನಿರ್ವಹಣೆ ಕುರಿತು ವಿಸ್ತತ ಸಮಾಲೋಚನೆ ನಡೆಸಿದರು ಕೊರೋನಾ ನಿಯಂತ್ರಣಕ್ಕೆ ಈವರೆಗೆ ತೆಗೆದುಕೊಂಡಿರುವ ಕ್ರಮಗಳು ಸಾಮಾಜಿಕ ಅಂತರ ಕಾಪಾಡಲು ಕ್ಷೆಗೊಂಡ ಕ್ರಮಗಳು ಮತ್ತು ಪ್ರಸ್ತುತ ಸ್ಥಿತಿಗತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿಯಂತ್ರಣ ಕ್ರಮಗಳ ಕುರಿತು ಚರ್ಚೆ ನಡೆಯಿತು ದೇಶದ ಎಲ್ಲಾ ಜಿಲ್ಲೆಗಳು ಕೊರೋನಾ ನಿಯಂತ್ರಣಕ್ಕೆ ತ್ವರಿತ ಸಿದ್ದತೆ ಮಾಡಿಕೊಳ್ಳುವಂತೆ ಸೂಚಿಸಲು ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಯಿತು

ದೇಶಾದ್ಯಂತ ಕೊರೋನಾ ಪರೀಕ್ಷಾ ಕಿಟ್ಗಳ ಲಭ್ಯತೆ ಮತ್ತು ಪರೀಕ್ಷಾ ಕಾರ್ಯತಂತ್ರಗಳ ಕುರಿತು ಚರ್ಚೆ ನಡೆಯಿತು

ಮಾಸ್ಕ್ಗಳು ವೆಂಟಿಲೇಟರ್ಗಳು ಮತ್ತು ಇತರೆ ಉಪಕರಣಗಳ ತಯಾರಿಕೆಯಲ್ಲಿ ಗುಣಮಟ್ನ ಕಾಪಾಡದಿದ್ದರೆ ಅಂಥವರನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗುವುದು ಎಂದು ಸಚಿವ ಹರ್ಷವರ್ಧನ್ ಎಚ್ಚರಿಕೆ ನೀಡಿದ್ದಾರೆ ಜೈವಿಕ ತಂತ್ರಜ್ಞಾನ ಇಲಾಖೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ವಿಜ್ಞಾನ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸೇರಿದಂತೆ ವಿವಿಧ ಇಲಾಖೆಗಳು ಕೊರೋನಾ ರೋಗ ಪತ್ತೆ ಮತ್ತು ಔಷಧಗಳ ಕುರಿತು ಸಭೆಯಲ್ಲಿ ಪ್ರಸ್ತುತಿ ನೀಡಿದವು ವಿವಿಧ ಇಲಾಖೆಗಳ ಸಚಿವರು ಸಭೆಯಲ್ಲಿ ಪಾಲ್ಲೊಂಡಿದ್ದರು

ಅರಣ್ಯ ಭಾಗದಲ್ಲಿ ನೆಲೆಸಿರುವ ಆದಿವಾಸಿಗಳು ಬುಡಕಟ್ಟು ಜನಾಂಗ ತಯಾರಿಸುವ ಅರಣ್ಯ ಉತ್ವನ್ನ ಕೃಷಿ ಚಟುವಟಿಕೆಗಳಿಗೆ ಲಾಕ್ಡೌನ್ನಿಂದ ವಿನಾಯಿತಿ ನೀಡಲಾಗಿದೆ ಎಂದು ಗೃಹ ಸಚಿವಾಲಯದ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಫಲಾನುಭವಿಗಳಿಗೆ ಇಂಡಿಯಾ ಪೋಸ್ಚ್ ಪೇಮೆಂಚ್ ಬ್ಯಾಂಕ್ ಮೂಲಕ ಪಿಂಚಣಿ ಮಾಸಾಶನ ಮತ್ತಿತರ ಸೌಲಭ್ಯಗಳನ್ನು ಮನೆ ಬಾಗಿಲಿಗೆ ತಲುಪಿಸಲಾಗುತ್ತಿದೆ ಎಂದು ಅಂಚೆ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ

ಆಹಾರ ಧಾನ್ಯಗಳು ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯುವ ಕೃಷಿಕರು ಅವುಗಳನ್ನು ಗ್ರಾಹಕರಿಗೆ ತಲುಪಿಸಲು ನೆರವಾಗುವಂತೆ ಈ ಆಪ್ ಅಭಿವೃದ್ದಿಪಡಿಸಲಾಗಿದೆ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ನಿನ್ನೆ ದೆಹಲಿಯಲ್ಲಿ ಕಿಸಾನ್ ರಥ್ ಮೊಬ್ವೆಲ್ ಆಪ್ ಅನ್ನು ಲೋಕಾರ್ಪಣೆ ಮಾಡಿದರು ಲಾಕ್ಡೌನ್ ಅವಧಿಯಲ್ಲಿ ರೈತರ ಕೃಷಿ ಉತ್ವನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಒದಗಿಸುವುದು ಹಾಗೂ ಗ್ರಾಹಕರಿಗೆ ನೇರವಾಗಿ ಅವುಗಳನ್ನು ತಲುಪಿಸುವುದೇ ಇದರ ಉದ್ದೇಶವಾಗಿದೆ ಈ ಸಂದರ್ಭದಲ್ಲಿ ಮಾತನಾದಿದ ಸಚಿವ ತೋಮರ್ ಲಾಕ್ಡೌನ್ ನಡುವೆ ಕೃಷಿ ಚಟುವಟಿಕೆಗಳು ನಿರಾತಂಕವಾಗಿ ನಡೆಯಲು ಅನುಮತಿ ನೀಡಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೂಚನೆಯ ಮೇರೆಗೆ ಕೃಷಿ ವಲಯಕ್ಕೆ ವಿನಾಯಿತಿ ನೀಡಲಾಗಿದೆ ಎಂದರು ಕಿಸಾನ್ ರಥ್ ಮೊಬೈಲ್ ಆಪ್ ರೈತರು ಮತ್ತು ವರ್ತಕರಿಗೆ ಕೃಷಿ ಉತ್ವನ್ನಗಳನ್ನು ಮಂಡಿಯಿಂದ ಮಂಡಿಗೆ ಸಾಗಿಸಲು ನೆರವಾಗಲಿದೆ ರೆಫ್ರಿಜರೇಷನ್ ಸೌಲಭ್ಯವುಳ್ಳ ವಾಹನಗಳು ಈ ಆಪ್ ಮೂಲಕ ಲಭ್ಯವಾಗಲಿವೆ ಎಂದು ನಮ್ಮ ಆಕಾಶವಾಣಿ ಬಾತ್ಟೀದಾರರು ವರದಿ ಮಾದಿದ್ದಾರೆ

ಬಾಗಲಕೋಟೆ ಬಳ್ಕಾರಿ ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬೀದರ್ ಚಿಕ್ಕಬಳ್ಳಾಪುರ ದಕ್ಷಿಣ ಕನ್ನಡ ಮಂಡ್ಯ ಮೈಸೂರು ಉತ್ತರ ಕನ್ನಡ ವಿಜಯಪುರ ಹಾಗೂ ಕಲಬುರಗಿ ಜಿಲ್ಲೆಗಳನ್ನು ರೆಡ್ ಝೋನ್ ಎಂದು ಘೋಷಿಸಲಾಗಿದೆ

ಸೋಂಕುಪತ್ತೆ ಪರೀಕ್ಷೆಗೆ ರ್ಯಾಪಿಡ್ ಟಿಸ್ಚ್ ಕಿಟ್ಗಳು ದೊರೆತ ನಂತರ ಈ ಪ್ರಮಾಣ ಇನ್ನಷ್ಟು ಹೆಚ್ಚಾಗಲಿದೆ ಎಂದರು